ಚೀನಾದಿಂದ ಎರಡು ವರ್ಷಗಳಿಗಾಗಿ ಪಕ್ಷಗಳ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಳ್ಳುವ ಈ ಸಂದರ್ಭದಲ್ಲಿ ಈ ಸಮಾವೇಶ ಆಯೋಜನೆಗೊಂಡಿದೆ ಪರಿಸರ ಅದರಲ್ಲೂ ವಿಶೇಷವಾಗಿ ಭೂಮಿ ಸಂರಕ್ಷಣೆ ಮತ್ತು ನಿರ್ವಹಣೆಯು ಈ ಸಮಾವೇತದ ಮುಖ್ಯ ಉದ್ದೇಶವಾಗಿದೆ ಸರಕಾರದ ಸಚಿವರು ಪ್ರತಿನಿಧಿಗಳು ಸರಕಾರೇತರ ಹಾಗೂ ಅಂತರ ಸರಕಾರಿ ಸಂಘಟನೆಗಳ ಪ್ರತಿನಿಧಿಗಳು ವಿಜ್ಞಾನಿಗಳು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಅನೇಕ ಪ್ರಮುಖರು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ

ಬಿಜೆಪಿ ಅಧ್ಯಕ್ಷ ಹಾಗೂ ಕೇಂದ್ರ ಗೃಹ ಸಚಿವರೂ ಆಗಿರುವ ಅಮಿತ್ ಶಾ ಹಾಗೂ ಈಶಾನ್ಯ ರಾಜ್ಯಗಳ ಮುಖ್ಕಮಂತ್ರಿಗಳು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಉಳಿದಂತೆ ಒಕ್ಕೂಟದ ಹಿರಿಯ ನಾಯಕರು ಸಚಿವರುಗಳು ಮತ್ತು ಅಸ್ಸಾಂನ ವಿವಿಧ ನಿಗಮಗಳ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ ಈಶಾನ್ಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಬಲಪಡಿಸುವುದು ಈ ಸಮಾವೇಶದಲ್ಲಿ ಮುಖ್ಯ ಚರ್ಚೆಯ ವಿಷಯವಾಗಿರುತ್ತದೆ ಎಂದು ಬಿಜೆಪಿ ಪಕ್ಷದ ಮೂಲಗಳು ತಿಳಿಸಿವೆ ಇದರ ಜತೆಗೆ ಇನ್ನೂ ಪಲವಾರು ವಿಷಯಗಳು ಚರ್ಚೆಗೆ ಬರಲಿದೆ ಎಂದು ಹೇಳಲಾಗಿದೆ ತೆಲಂಗಾಣ ರಾಜ್ಯ ವಿಧಾನಸಭೆಯ ಬಜೆಟ್ ಇಂದು ಬೆಳಗ್ಗೆ ಆರಂಭವಾಗಲಿದೆ ಮುಖ್ಯಮಂತ್ರಿ ಕೆ

ರಾಜ್ಯ ಸಂಪುಟ ದರ್ಜೆ ಸಚಿವರಾಗಿ ಸೇರ್ಪಡೆಯಾಗಿರುವ ಪಣಕಾಸು ಸಚಿವ ಪರೀಶ್ ರಾವ್ ಅವರು ಮೇಲ್ಮನೆಯಲ್ಲಿ ಚೊಚ್ವಲ ಬಾರಿಗೆ ಬಜೆಟ್ ಮಂಡಿಸಲಿದ್ದಾರೆ

ಅಬುಧಾಬಿಯಲ್ಲಿ ನಾಳೆ ನಡೆಯಲಿರುವ ಎಂಟನೇ ಏಷ್ಕನ್ ಸಚಿವರುಗಳ ಇಂಧನ ಸಮಾವೇಶದಲ್ಲಿ ಅವರು ಭಾಗವಹಿಸಲಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನೊಂದಿಗೆ ಭಾರತವೂ ಈ ಸಮಾವೇಶದ ಸಹ ಆತಿಥ್ಯ ಹೊಂದಿದೆ ತೈಲ ಉತ್ಪಾದಿಸುವ ರಾಷ್ಟಗಳ ನಡುವೆ ಇಂಧನ ಕ್ಷೇತ್ರದಲ್ಲಿ ಹೆಚ್ಚು ಬಲವರ್ಧನೆ ಸಾಧಿಸುವ ನಿಟ್ಟನಲ್ಲಿ ಮುಂದಿನ ಪ್ರಯತ್ನದ ಕುರಿತು ಈ ಸಮಾವೇಶ ಮಹತ್ವ ಪಡೆದುಕೊಂಡಿದೆ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 ಅಬುಧಾಬಿಯಲ್ಲಿ ಇಂದು ಅಲ್ಲಿನ ಸಚಿವ ಸುಹೇಲ್ ಮೊಹಮ್ಮದ್ ಫರಾಜ್ ಅಲ್ ಮಜರೋಯಿ ಹಾಗೂ ರಾಜ್ಯ ಸಚಿವ ಸುಲ್ತಾನ್ ಅಲ್ ಜಬರ್ ಅವರೊಂದಿಗೆ ಉಕ್ಕು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಲಿದ್ದಾರೆ

ಸೌದಿ ಅರೇಬಿಯಾ ಸಾಮಾಜ್ಯವು ತನ್ನ ನೂತನ ಇಂಧನ ಸಚಿವರನ್ನಾಗಿ ಪ್ರಿನ್ಸ್ ಅಬ್ದಲ್ ಅಜೀಜ್ ಬಿನ್ ಸಲ್ಮಾನ್ ಅವರನ್ನು ನೇಮಕ ಮಾಡಿದೆ ಅಲ್ಲಿನ ಸರ್ಕಾರದಲ್ಲಿನ ಅತ್ಯಂತ ಮಹತ್ವದ ಸ್ಥಾನ ಇದಾಗಿದೆ ದೀರ್ಘಾವಧಿಯ ವರೆಗೆ ತೈಲ ಕೈಗಾರಿಕೆಯ ಸಚಿವರಾಗಿದ್ದ ಹಿರಿಯರಾದ ಖಲೀದ್ ಅಲ್ ಫಲಿ ಅವರನ್ನು ಬದಲಾಯಿಸಿ ಅಬ್ದುಲ್ ಆಜೀಜ್ಗೆ ಈ ಜವಾಬ್ದಾರಿ ವಹಿಸಲಾಗಿದೆ ಡಾಕ್ಷರ್ ಪಾಯಲ್ ತದ್ವಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಿ ವಿಜ್ಞಾನ ಪ್ರಯೋಗಾಲಯ ಡಿಎನ್ಎ ಪರೀಕ್ಷೆ ವರದಿಯನ್ನು ಮುಂಬೈ ಮೋಲಿಸರಿಗೆ ಒಪ್ಪಿಸಿದೆ ಮುಂದಿನ ಒಂದು ವಾರದಲ್ಲಿ ಪ್ರಯೋಗಾಲಯದ ಸೈಬರ್ ವಿಭಾಗ ತನ್ನ ಅಂತಿಮ ವರದಿಯನ್ನು ಸಲ್ಲಿಸಲಿದೆ ಎಂದು ಹಿರಿಯ ಅಧಿಕಾರಿಗಳಿಂದ ತಿಳಿದುಬಂದಿದೆ ತದ್ವಿ ಮೊಬೈಲ್ನಲ್ಲಿ ದೊರೆತ ಆತ್ಮಪತ್ಯಾ ಪಕ್ರ ಈಗಾಗಲೇ ಪೊಲೀಸರಿಂದ ಸಲ್ಲಿಸಲಾಗಿದ್ದು ಡಿಎನ್ಎ ವರದಿ ನಂತರ ಇದು ಆತ್ಮಪತ್ಯೆ ಹೊರತು ಪತ್ಯೆಯಲ್ಲ ಎಂಬುದು ತಿಳಿಯುತ್ತದೆ ಎಂದು ಅವರು ಮಾಹಿತಿ ನೀಡಿದರು ಕಲಿನಾ ಉಪನಗರದಲ್ಲಿ ವಿಧಿ ವಿಜ್ಞಾನ ಪ್ರಯೋಗಾಲಯ ಫಟನಾ ಸ್ಥಳದಲ್ಲಿ ಲಭ್ಯವಾದ ಪಲವಾರು ಮಾದರಿಗಳ ಪರೀಕ್ಷೆ ಮಾಡುತ್ತಿದೆ ಇದರಲ್ಲಿ ನೇಣು ಹಾಕಿಕೊಳ್ಳಲು ತದ್ವಿ ಬಳಸಿದ್ದರು ಎನ್ನಲಾದ ದುಪ್ಪಟ್ಟಾ ಅವಳ ಕೈ ಉಗುರುಗಳಲ್ಲಿನ ರಕ್ತ ಮೊಬೈಲ್ ಘೋನ್ ಇನ್ನಿತರ ಮಾದರಿಗಳಿವೆ ಎಂದು ಹೇಳಿದ್ದಾರೆ

ಒಂಬತ್ತು ದಿನಗಳ ಪ್ರವಾಸದಲ್ಲಿ ಐಸ್ಲ್ಕಾಂಡ್ ಸ್ವಿಟ್ಜರ್ಲ್ಕಾಂಡ್ ಮತ್ತು ಸ್ಲೊವೇನಿಯಾ ದೇಶಗಳಿಗೆ ಭೇಟಿ ನೀಡಲಿರುವ ರಾಷ್ಟಪತಿ ಅಲ್ಲಿನ ನಾಯಕರುಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಈ ಮೂರು ಯುರೋಪಿಯನ್ ರಾಷ್ಟಗಳೊಂದಿಗೆ ಅವರು ಭಾರತದ ರಾಜಕೀಯ ಮತ್ತು ಆರ್ಥಿಕ ಒಪ್ಪಂದ ಕುರಿತ ಹಲವು ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಪ್ರವಾಸದ ಮೊದಲ ಚರಣದಲ್ಲಿ ಐಸ್ಲ್ಕಾಂಡ್ಗೆ ಬಂದಿಳಿಯಲಿರುವ ರಾಮನಾಥ್ ಕೋವಿಂದ್ ಅವರು ಅಲ್ಲಿನ ರಾಷ್ಟಾಧ್ವಕ್ಷ ಗುಡ್ನಿ ಥ ಜೊಹಾನ್ಸನ್ ಹಾಗೂ ಪ್ರಧಾನಮಂತ್ರಿ ಕ್ರಿನ್ ಜಾಕೊಬ್ಸ್ದೋತಿರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ

ಭಾರತದ ರಾಷ್ಟಪತಿಯೊಬ್ಬರು ಸ್ಲೊವೇನಿಯಾ ದೇಶಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಸ್ಲೊವೇನಿಯಾ ಅಧ್ಯಕ್ಷ ಬೊರುಟ್ ಪಹೊರ್ ಮತ್ತು ರಾಷ್ಟೀಯ ಅಸ್ಸೆಂಬ್ಲಿ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ತಾಲಿಬಾನ್ ಶಾಂತಿಯ ಮಾತುಕತೆಗೆ ಕರೆ ನೀಡಿರುವ ಹೊರತಾಗಿಯೂ ತಾಲಿಬಾನ್ ತನ್ನ ಬದ್ಧತೆಯನ್ನು ತೋರುತ್ತಿಲ್ಲ ಆದಾಗ್ಯೂ ಕೂಡಾ ಆಡಳಿತಾತ್ಮಕ ಕಾರ್ಯ ಈಗಲೂ ಮುಂದುವರೆದಿದೆ ಎಂದು ಅಮೆರಿಕದ ಕಾರ್ಯದರ್ಶಿ ಮೈಕ್ ಪೊಂಪಿಯೋ ಹೇಳಿದ್ದಾರೆ

ತಾಲಿಬಾನ್ ಈ ದಾಳಿಯ ಹೊಣೆ ಹೊತ್ತುಕೊಂಡಿತ್ತು ತದ ನಂತರದಲ್ಲಿ ಅಮೆರಿಕವು ತಾಲಿಬಾನ್ ಜೊತೆಗೆ ಶಾಂತಿಯ ಮಾತುಕತೆಗೆ ಮುಂದಾಗಿದೆ ಆದರೆ ತಾಲಿಬಾನ್ ಈ ಕುರಿತ ತನ್ನ ಬದ್ಧತೆಯನ್ನು ತೋರುತ್ತಿಲ್ಲ ಎಂದು ಮೈಕ್ ಪಾಂಪಿಯೋ ಹೇಳಿದ್ದಾರೆ

ಫಕ್ಸೈ ಚಂಡಮಾರುತದಿಂದಾಗಿ ಜಪಾನ್ನ ಟೋಕಿಯೋ ಮಹಾನಗರ ಬಿರುಗಾಳಿ ಮತ್ತು ಭಾರಿ ಮಳೆಯಿಂದ ತತ್ತರಿಸಿದೆ

ಚಂಡಮಾರುತದಿಂದಾಗಿ ಸ್ಥಳೀಯ ಸಾರಿಗೆ ವ್ಯವಸ್ಟೆ ಅಸ್ತವ್ದಸ್ತಗೊಂಡಿದೆ ಪೂರ್ವ ಜಪಾನ್ ರೈಲು ಸೇವೆ ಪುನರಾರಂಭಿಸುವ ಸಮಯದ ಕುರಿತು ರೈಲ್ವೇ ಇಲಾಖೆ ಅನಿಶ್ಚಿತತೆ ವ್ಯಕ್ತಪಡಿಸಿದೆ ಇತರೆಡೆಯಿಂದಲೂ ರೈಲು ಸಂಚಾರ ವಿಳಂಬ ಕುರಿತು ಮಾಹಿತಿ ಬಂದಿದೆ ಕನಗಾವಾ ಪ್ರಿಫೆಕ್ಷರ್ನಲ್ಲಿ ಟೋಕಿಯೋ ಮತ್ತು ಒಡವಾರಾ ಮಧ್ಯೆ ಸಂಚರಿಸುವ ಶಿಂಕಾಸೇನ್ ಬುಲೆಟ್ ಸಂಚಾರದಲ್ಲೂ ವಿಳಂಬವಾಗಲಿದೆ ಎಂದು ಮಧ್ಯ ಜಪಾನ್ ರೈಲ್ವೇ ವರದಿ ಮಾಡಿದೆ

ಇನ್ನೂ ಕೆಲ ದಿನ ಭಾರೀ ಮಳೆ ನಿರೀಕ್ಷಿಸಲಾಗಿದೆ